ಎಲ್ಲಾ ರಾಜ್ಲಗಳ ಮುಖ್ಯಮಂತ್ರಿಗಳೊಂದಿಗೆ ಇಂದು ಅಪರಾಷ್ನ ಪ್ರಧಾನಮಂತ್ರಿಗಳಿಂದ ವಿಡಿಯೋ ಸಂವಾದ ಲಾಕ್ಡೌನ್ ಸಡಿಲಿಕೆಯ ಸಾಧಕ ಭಾದಕಗಳ ಬಗ್ಗೆ ಸಮಾಲೋಚನೆ ನಿರೀಕ್ಷಿತ

ವಿವಿಧ ದೇಶಗಳಲ್ಲಿ ನಿಲುಗಡೆಯಾಗಿರುವ ಭಾರತೀಯರನ್ನು ವಾಪಸ್ ಕರೆತರುವ ವಂದೇ ಭಾರತ್ ತೆರವು ಕಾರ್ಯಾಚರಣೆ ಸುಸೂತ್ರ

ಇಂದು ರಾಷ್ಷೀಯ ತಂತ್ರಜ್ಞಾನ ದಿನ ದೇಶದ ಆರ್ಥಿಕ ಚಟುವಟಿಕೆಯ ಪುನಶ್ಲೇತನಕ್ಕಾಗಿ ತಂತ್ರಜ್ಞಾನ ಬಳಕೆ ಧ್ವೇಯ ವಾಕ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇಂದು ಮಧ್ಯಾಷ್ನ ಎಲ್ಲ ರಾಜ್ಯಗಳ ಮುಖ್ಯಮಂತ್ರಿಗಳ ಜತೆ ವೀಡಿಯೊ ಸಂವಾದ ಸಭೆ ನಡೆಸಲಿದ್ದಾರೆ ದೇಶಾದ್ಯಂತ ಕೊರೋನಾ ವೈರಸ್ ನಿಯಂತ್ರಣದ ಪ್ರಗತಿ ಕುರಿತು ಅವರು ಪರಾಮರ್ತೆ ನಡೆಸಲಿದ್ದಾರೆ ದೇಶದಲ್ಲಿ ಆರ್ಥಿಕ ಚಟುವಟಿಕೆಗಳನ್ನು ಹೆಚ್ಚಿಸುವ ನಿಟ್ಟನಲ್ಲಿ ಲಾಕ್ಡೌನ್ ಸಡಿಲಿಕೆ ಮಾಡುವ ಸಾಧಕ ಬಾಧಕಗಳ ಬಗ್ಗೆಯೂ ವಿಸ್ತತ ಸಮಾಲೋಚನೆ ನಡೆಸಲಿದ್ದಾರೆ ಕೇಂದ್ರ ಗೃಹ ಸಚಿವ ಅಮಿತ್ ಷಾ ಹಣಕಾಸು ಸಚಿವೆ ನಿರ್ಮಲಾ ಸೀತಾರಾಮನ್ ಮತ್ತು ಆರೋಗ್ಯ ಸಚಿವ ಹರ್ಷವರ್ಧನ್ ಸೇರಿದಂತೆ ಹಲವು ಸಚಿವರು ಮತ್ತು ಉನ್ನತಾಧಿಕಾರಿಗಳು ಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ

ಮೂರನೇ ಹಂತದ ಲಾಕ್ಡೌನ್ ಮುಕ್ತಾಯಕ್ಷೆ ಕೇವಲ ಇನ್ನು ಒಂದು ವಾರ ಬಾಕಿ ಉಳಿದಿರುವ ಹಿನ್ನೆಲೆಯಲ್ಲಿ ಪ್ರಧಾನಿ ಅವರು ನಡೆಸುತ್ತಿರುವ ಇಂದಿನ ಸಭೆ ಮಹತ್ವ ಪಡೆದಿದ್ದು ಕೆಲವೊಂದು ಪ್ರಮುಖ ನಿರ್ಧಾರಗಳನ್ನು ತೆಗೆದುಕೊಳ್ಳುವ ನಿರೀಕ್ಷೆ ಇದೆ ಎಂದು ನಮ್ನ ಬಾತ್ತೀದಾರರು ವರದಿ ಮಾಡಿದ್ದಾರೆ ಮಾಸಿಕ ಜನಪ್ರಿಯ ಕಾರ್ಯಕ್ರಮ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಮೋದಿ ಅವರು ಕಳೆದ ತಿಂಗಳು ಮಾಡಿದ ಭಾಷಣದಲ್ಲಿ ಕೊರೋನಾ ವೈರಸ್ ನಿಯಂತ್ರಣಕ್ಕೆ ಒತ್ತು ನೀಡಿದ್ದರು ಸೋಂಕಿನ ವಿರುದ್ಧ ಹೋರಾಟ ನಡೆಸುತ್ತಿರುವ ದೇಶದ ಜನತೆ ಎಚ್ಚರಿಕೆಯಿಂದ ಇದ್ದು ಸರ್ಕಾರದ ಮಾರ್ಗಸೂಚಿಗಳನ್ನು ಪಾಲಿಸ ಮುಂಜಾಗ್ರತಾ ಕ್ರಮಗಳನ್ನು ತೆಗೆದುಕೊಳ್ಳಬೇಕು ಎಂದು ಅವರು ಸಲಹೆ ನೀಡಿದ್ದರು ದೇಶಾದ್ಯಂತ ಆರ್ಥಿಕ ಚಟುವಟಕೆಗಳು ಹಂತ ಹಂತವಾಗಿ ಮನರಾರಂಭಿಸುವುದರ ಆರ್ಥಿಕ ಚಟುವಟಕೆಗಳ ಜೊತೆ ಜೊತೆಗೆ ಸೋಂಕು ನಿಯಂತ್ರಣ ಕ್ರಮಗಳು ಸಾಗಬೇಕು ಎಂದು ಸಲಹೆ ನೀಡಿದ್ದರು ಇಂದು ನಡೆಯಲಿರುವ ಸಭೆಯಲ್ಲಿ ಆರ್ಥಿಕ ಚಟುವಟಿಕೆಗಳ ಹೆಚ್ಗಳ ಮತ್ತು ವಲಸೆ ಕಾರ್ಮಿಕರ ಸಮಸ್ಥೆಗಳ ಪರಿಹಾರಕ್ಕೆ ಆದ್ದತೆ ನೀಡುವ ನಿರೀಕ್ಷೆಗಳವೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರೊಡನೆ ಇಂದು ಮಧ್ಯಾಪ್ನ ನಡೆಯಲಿರುವ ವಿಡಿಯೋ ಸಂವಾದದಲ್ಲಿ ರಾಜ್ಯದ ಪ್ಲಾಕೇಜ್ ಬಗ್ಗೆ ಚರ್ಚಿಸಲಾಗುವುದೆಂದು ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಿಳಿಸಿದ್ದಾರೆ

ಮ್ಲೆಸೂರು ಹಾಗೂ ಮಂಗಳೂರಿನಲ್ಲಿ ಕ್ಲಿನಿಕ್ಗಳು ಈಗಾಗಲೇ ಕಾರ್ಯ ನಿರ್ವಹಿಸುತ್ತಿದ್ದು ಅನಾರೋಗ್ಲದ ಸಂದರ್ಭದಲ್ಲಿ ಸಾರ್ವಜನಿಕರು ತಕ್ಷಣ ಮೊಬೈಲ್ ಭೀವರ್ ಕ್ಷಿನಿಕನ್ನು ಸಂಪರ್ಕಿಸಬೇಕೆಂದು ತಿಳಿಸಿದರು ಸಂಸದ ತೇಜಸ್ವಿ ಸೂರ್ಯ ಮಾತನಾಡಿ ಸಂಚಾರಿ ಕ್ಷೆನಿಕ್ ಬಸ್ಗಳಲ್ಲಿ ಗಂಟಲು ದ್ರವ ಪರೀಕ್ಷೆ ಹಾಗೂ ವೈದ್ಯಕೀಯ ಸಮಾಲೋಚನೆಗೆ ಅವಕಾಶವಿರಲಿದೆ

ಉಳಿದವು ಇದೇ ಹಾದಿಯಲ್ಲಿ ಸಾಗಿವೆ ಎಂದು ಆರೋಗ್ಡ ಸಚಿವಾಲಯ ತಿಳಿಸಿದೆ

ಏರ್ಇಂಡಿಯಾ ಹಾಗೂ ಅದರ ಅಂಗ ಸಂಸ್ಥೆಯಾದ ಏರ್ ಇಂಡಿಯಾ ಎಕ್ಸ್ಪ್ರೆಸ್ನಿಂದ ವಿಶೇಷ ವಿಮಾನಗಳ ಕಾರ್ಯಾಚರಣೆ ನಡೆಸಲಾಗಿದೆ

ವಲಸೆ ಕಾರ್ಮಿಕರು ತಮ್ಮ ಊರುಗಳನ್ನು ತಲುಪಲು ಸೂಕ್ತ ರೀತಿಯ ನೆರವು ನೀಡುವಂತೆ ಕೇಂದ್ರ ಗೃಹ ಕಾರ್ಯದರ್ಶಿ ಅಜಯ್ ಭಲ್ಲಾ ಎಲ್ಲಾ ರಾಜ್ಯಗಳ ಮುಖ್ಯ ಕಾರ್ಯದರ್ತಿಗಳಿಗೆ ಅವರಿಗೆ ಸೂಚಿಸಿದ್ದಾರೆ ಈ ಕುರಿತು ಇಂದು ಪತ್ರ ಬರೆದಿರುವ ಅವರು ವಲಸೆ ಕಾರ್ಮಿಕರ ಸಂಚಾರಕ್ಕಾಗಿ ರೈಲ್ವೆಯಿಂದ ವಿಶೇಷ ಶ್ರಮಿಕ್ ರೈಲುಗಳ ವ್ವವಸ್ಥೆ ಮಾಡಲಾಗಿದ್ದು ಸುಗಮವಾಗಿ ತಮ್ಮ ಊರುಗಳನ್ನು ತಲುಪಲು ಸೂಕ್ತ ಕ್ರಮ ತೆಗೆದುಕೊಳ್ಳಬೇಕು ಕಾರ್ಮಿಕರು ರಸ್ತೆ ಬದಿಯಲ್ಲಿ ಮತ್ತು ರೈಲು ಮಾರ್ಗಗಳಲ್ಲಿರುವುದು ಕಂಡು ಬಂದಿದ್ದು ಇದು ತೀವ್ರ ಕಳವಳಕಾರಿ ಸಂಗತಿಯಾಗಿದೆ ಇಂತಹ ಕಾರ್ಮಿಕರಿಗೆ ಸೂಕ್ತ ವಸತಿ ಸೌಲಭ್ಞ ಕಲ್ಪಿಸುವ ಜತೆಗೆ ಅವರ ಊರುಗಳನ್ನು ತಲುಪಲು ಸೌಲಭ್ಞ ಕಲ್ಪಿಸಬೇಕು ಎಂದು ಹೇಳದ್ದಾರೆ ಕೇಂದ್ರ ಸಂಪುಟ ಕಾರ್ತದರ್ಶಿ ರಾಜೀವ್ ಗೌಬಾ ಅವರು ದೆಹಲಿಯಲ್ಲಿ ನಿನ್ನೆ ಎಲ್ಲ ರಾಜ್ಯಗಳು ಮತ್ತು ಕೇಂದ್ರಾಡಳತ ಪ್ರದೇಶಗಳ ಮುಖ್ಯ ಕಾರ್ಯದರ್ಶಿಗಳ ಜತೆ ವೀಡಿಯೊ ಕಾನ್ವರೆನ್ಸಿಂಗ್ ಸಭೆ ನಡೆಸಿದರು ಲಾಕ್ಡೌನ್ ಜಾರಿ ಹಿನ್ನೆಲೆಯಲ್ಲಿ ಸಮಸ್ನೆ ಎದುರಿಸುತ್ತಿರುವ ವಲಸೆ ಕಾರ್ಮಿಕರ ಸ್ಥಳಾಂತರ ಸಮಸ್ನೆ ಪರಿಹಾರ ಕುರಿತು ಅವರು ಸಭೆಯಲ್ಲಿ ಚರ್ಚಿಸಿದರು ಹೊರರಾಷ್ಟಗಳಲ್ಲಿ ನಿಲುಗಡೆಯಾಗಿರುವ ಭಾರತೀಯರನ್ನು ವಂದೇ ಭಾರತ್ ಕಾರ್ಯಕ್ರಮದಡಿ ತಾಯ್ನಾಡಿಗೆ ಕರೆತರುವ ಕೇಂದ್ರ ಸರ್ಕಾರದ ಪ್ರಯತ್ನಗಳಿಗೆ ರಾಜ್ಯ ಸರ್ಕಾರಗಳ ಸಹಕಾರ ಅಗತ್ನ ಎಂದು ಅವರು ಪ್ರತಿಪಾದಿಸಿದರು

ಇನ್ನೂ ಹೆಚ್ಚನ ತ್ರಮಿಕ್ ವಿಶೇಷ ರೈಲುಗಳ ಸಂಚಾರಕ್ಕೆ ರಾಜ್ಯ ಸರ್ಕಾರಗಳು ರೈಲ್ವೆ ಇಲಾಖೆಗೆ ಸಂಪೂರ್ಣ ಸಹಕಾರ ನೀಡಬೇಕು

ರಾಷ್ಷೀಯ ತಂತ್ರಜ್ಞಾನ ದಿನದ ಅಂಗವಾಗಿ ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವಾಲಯ ಅತ್ಲಾಧುನಿಕ ಸೂಪರ್ ಕಂಪ್ಲೂಟರ್ಗಾಗಿ ತಿರುಚನಾಪಳ್ಣ ಎನ್ ಐ

ರಾಜ್ವೀಯ ಸೂಪರ್ ಕಂಪ್ಯೂಟರ್ ಅಭಿಯಾನದಡಿ ಇಲ್ಲಿನ ಎನ್ ಐ ಟಿ ಭಾಗಿಯಾಗಿದೆ ಇಲ್ಲಿ ಕೇಂದ್ರ ಮಾನವ ಸಂಪನ್ಮೂಲ ಅಭಿವೃದ್ಧಿ ಸಚಿವಾಲಯದ ಪ್ರಧಾನಮಂತ್ರಿ ಸಂಶೋಧನಾ ಶಿಷ್ಯ ವೇತವನ್ನು ಸಹ ನೀಡಲಾಗುತ್ತಿದೆ ಇದಲ್ಲದೇ ಪುಣೆಯ ಎನ್ ಐ